ಹರ್ಷವರ್ಧನ್ ಮಾಹಿತಿ ವಾರ್ತೆಗಳ ವಿವರ

ಎಸ್ ಯಡಿಯೂರಪ್ಪ ಪ್ರಕಟಿಸಿದ್ದಾರೆ

ಅಲ್ಲದೇ ಅಡಿಕೆ ರೇಷ್ಮೆ ಬೆಳೆಗೂ ಪರಿಹಾರ ಒದಗಿಸಲಾಗುವುದು ಪರಿಹಾರ ಮೊತ್ತವನ್ನು ಶೀಘ ಚರ್ಚಿಸಿ ನಿಗದಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಮನೆ ಹಾನಿಗಳಿಗೆ ಎನ್ ಡಿ ಆರ್ ಎಫ್

ಎಸ್ ಯಡಿಯೂರಪ್ಪ ವಿಧಾನಸಭೆಯಲ್ಲಿ ನಿನ್ನೆ ಮನವಿ ಮಾಡಿದರು

ನಂತರ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಲಾಪವನ್ನು ಅನಿರ್ದಿಷ್ಠಾವಧಿಗೆ ಮುಂದೂಡಿದರು ಇದಕ್ಕೂ ಮುನ್ನ ವಿತ್ತೀಯ ವಿಚಾರಗಳ ಸುದೀರ್ಘ ಚರ್ಚೆ ವಿಧಾನಸಭೆಯಲ್ಲಿ ನಡೆಯಿತು

ಒಂದೇ ದಿನಕ್ಕೆ ಚರ್ಚೆ ಮುಗಿಸಲು ಸರ್ಕಾರ ಸೂಚಿಸಿರುವುದು ಸರಿಯಲ್ಲ ಎಂದು ಕ್ರಿಯಾ ಲೋಪ ಪ್ರಸ್ತಾಪಿಸಿದಾಗ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಧ್ವನಿಗೂಡಿಸಿದರು ತರಾತುರಿಯಲ್ಲಿ ಚರ್ಚೆ ನಡೆಸುವುದು ಸೂಕ್ತವಲ್ಲ ಸರ್ಕಾರಿ ಖಜಾನೆ ಖಾಲಿಯಾಗಿದೆ ಎಂದು ಮುಖ್ಯಮಂತ್ರಿಗಳು ಹಿಂದೊಮ್ಮೆ ಹೇಳಿದ್ದಾರೆ ಆದರೆ ತೆರಿಗೆ ಸಂಗ್ರಹ ನಿರೀಕ್ಷಿತ ಮಟ್ಟದಲ್ಲಿದ್ದು ಈ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಕೋರಿದರು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲನ್ನು ಪಡೆಯಲು ಸರ್ಕಾರ ಮುಂದಾಗಬೇಕು

ಹಿಂದಿನ ಸರ್ಕಾರಗಳು ಜಾರಿಗೆ ತಂದಿದ್ದ ಜನಪರ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಎಂದು ಸಿದ್ದರಾಮಯ್ಯ ಆಗ್ರಹಿಸಿದರು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮುಂದಿನ ಬಜೆಟ್ ಸಂದರ್ಭದಲ್ಲಿ ಇಲಾಖಾ ಬೇಡಿಕೆಗಳ ಕುರಿತ ವಿಸ್ತೃತ ಚರ್ಚೆಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು ತಾಸಕರು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನದ ಬೇಡಿಕೆ ಇಟ್ಟಾಗ ಸದ್ಯದ ಅರ್ಥಿಕ ಪರಿಸ್ಥಿತಿಯಲ್ಲಿ ಸ್ಪಂದಿಸಲು ಸಾಧ್ಯವಾಗುತ್ತಿಲ್ಲ ಹೆಚ್ಚಿನ ಹಣವನ್ನು ಪ್ರವಾಹ ಬಾಧಿತ ಪ್ರದೇಶಗಳಲ್ಲಿ ಪರಿಹಾರ ಹಾಗೂ ಪುನರ್ವಸತಿ ಕಲ್ಪಿಸಲು ಖರ್ಚು ಮಾಡಬೇಕಾಗಿದೆ ಡಿಸೆಂಬರ್ ನಂತರ ಬೇಡಿಕೆಗಳಿಗೆ ಸ್ಪಂದಿಸಲಾಗುವುದು ಎಂದು ಮನವರಿಕೆ ಮಾಡಿರುವುದಾಗಿ ತಿಳಿಸಿದರು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ನಾಮಿ ಶಾಸಕರ ಅನುದಾನವನ್ನು ಪುನಃ ಪರಿಶೀಲಿಸಿ ಬಿಡುಗಡೆ ಮಾಡಬೇಕು ಎಂದರು

ಹೀಗಾಗಿ ಇಲಾಖಾವಾರು ಅಗತ್ತಗಳನ್ನು ಪರಿಗಣಿಸಿ ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡಲು ಅನುದಾನ ಮರು ಪಂಚಿಕೆ ಮಾಡಬೇಕಿದೆ ಎಂದು ಸಲಹೆ ನೀಡಿದರು

ಕೇಂದ್ರ ಸರ್ಕಾರ ಹಾಲು ಮತ್ತು ಹಾಲಿನ ಉತ್ತನ್ನಗಳ ಆಮದಿನ ಮೇಲಿನ ನಿರ್ಬಂಧಗಳನ್ನು ಸಡಲಿಸಿರುವುದರಿಂದ ಸ್ವಳೀಯ ಹೈನುಗಾರರು ಸಂಕಷ್ಟಕ್ಕೆ ಸಿಲುಕಿರುವ ವಿಚಾರ ವಿಧಾನಸಭೆಯಲ್ಲಿ ನಿನ್ನೆ ಪ್ರತಿಧ್ವನಿಸಿತು ಗುಜರಾತ್ ನಂತರ ಕರ್ನಾಟಕ ದೇಶದ ಎರಡನೇ ಅತೀ ದೊಡ್ಡ ಹಾಲು ಉತ್ಪಾದಕ ರಾಜ್ಯವಾಗಿದ್ದು ಹೈನುಗಾರಿಕೆ ಅವಲಂಬಿಸಿರುವ ಕೃಷಿಕರಿಗೆ ಅಮದು ನಿರ್ಬಂಧ ಸಡಲಿಕೆ ನಿರ್ಧಾರ ಮಾರಕವಾಗಿದೆ ಕೂಡಲೇ ಇದನ್ನು ಮಾರ್ಪಾಡು ಮಾಡಬೇಕು ಎಂಬ ಆಗ್ರಹ ಕೇಳಿ ಬಂತು ಸರ್ಕಾರ ಮಂಡಿಸಿದ ಧನ ವಿಧೇಯಕ ಮಸೂದೆಗೆ ವಿಧಾನ ಪರಿಷತ್ನಲ್ಲಿ ನಿನ್ನೆ ಪ್ರತಿಭಟನೆ ಧರಣಿಯ ನಡುವೆ ಧ್ವನಿಮತದ ಅಂಗೀಕಾರ ದೊರೆಯಿತು ನಂತರ ಕಲಾಪವನ್ನು ಅನಿರ್ಧಾಷ್ಟಾವಧಿಗೆ ಮುಂದೂಡಲಾಯಿತು ಇದಕ್ಕೂ ಮುನ್ನ ನೆರೆ ಪರಿಹಾರ ಹಾಗೂ ಪುನರ್ವಸತಿ ಕಾರ್ಯಗಳು ತೃಪ್ತಿಕರವಾಗಿಲ್ಲ ಎಂದು ಪ್ರತಿಪಕ್ಷ ನಾಯಕರು ಸದನದಲ್ಲಿ ಪ್ರತಿಭಟಿಸಿದರು ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಎಸ್

ಪಾಟೀಲ್ ನೆರೆ ಪರಿಹಾರ ವಿಚಾರದಲ್ಲಿ ಸರ್ಕಾರದ ಉತ್ತರ ತೃಪ್ತಿಕರವಾಗಿಲ್ಲ ಗಂಭೀರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ರಾಜ್ಯದ ನೆರೆ ಪರಿಸ್ಕಿತಿಯನ್ನು ರಾಷ್ಷೀಯ ವಿಪತ್ತು ಎಂದು ಫೋಷಿಸಲು ಮಾಡಿದ ಮನವಿಗೆ ಮನ್ನಣೆ ನೀಡಿಲ್ಲ ಎಂದು ಆರೋಪಿಸಿದರು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸರ್ಕಾರದ ಇತಿಮಿತಿಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಾಧ್ಯವಾದಷ್ಟು ಪರಿಹಾರ ನೀಡುವ ಕೆಲಸವನ್ನು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು ರಾಜ್ಯದ ಪ್ರವಾಪ ಬಾಧಿತರಿಗೆ ನಿಯಮಕ್ಕಿಂತ ಹಟ್ಟನ ಪರಿಹಾರ ನೀಡಲಾಗುತ್ತಿದೆ ಸಂಸ್ತರಿಗೆ ಮನೆ ಕಟ್ಟಕೊಳ್ಳಲು ಈಗಾಗಲೇ ಒಂದು ಲಕ್ಷ ರೂಪಾಯಿ ನೆರವು ನೀಡಲಾಗಿದ್ದು ಉಳಿಕೆ ಪಣವನ್ನು ಪಂತ ಪಂತವಾಗಿ ಪಾವತಿ ಮಾಡಲಾಗುವುದು ಎಂದು ಕಂದಾಯ ಸಚಿವ ಆರ್ ಅಶೋಕ ತಿಳಿಸಿದ್ದಾರೆ ವಿಧಾನ ಪರಪತ್ತಿನಲ್ಲಿ ನಿನ್ನೆ ಪ್ರವಾಹ ಪರಿಸ್ಥಿತಿ ನಿರ್ವಹಣೆ ಕುರಿತ ಚರ್ಚೆಗೆ ಉತ್ತರಿಸಿ ನೆರೆಬಾಧಿತ ಪ್ರದೇಶದ ಸಂತ್ರಸ್ತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಸರ್ಕಾರ ಎಲ್ಲ ರೀತಿಯ ನೆರವು ಒದಗಿಸಲಿದೆ ಪರಿಹಾರದ ಪಣ ದುರುಪಯೋಗ ಮಾಡಿಕೊಳ್ಳುವ ಪ್ರಕರಣಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿದ್ದು ಲೋಪ ಎಸಗಿದವರ ವಿರುದ್ಧ ಕೌಣ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಈಗಾಗಲೇ ಸರ್ಕಾರ ಸಂತ್ರಸ್ತರ ಪುನರ್ವಸತಿಗೆ ಸಾಕಷ್ಟು ಪಣವನ್ನು ಪರಿಹಾರದ ರೂಪದಲ್ಲಿ ಬಿಡುಗಡೆ ಮಾಡಿದೆ ಅವ್ವವಹಾರ ತಡೆಯಲು ಚೆಕ್ ರೂಪದಲ್ಲಿ ಪರಿಹಾರ ಒದಗಿಸುವ ಬದಲು ಆರ್ಟಿಜಿಎಸ್ ಮೂಲಕವೇ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಮಾಡಲು ಸೂಚಿಸಲಾಗಿದೆ ಎಂದರು

ವಿದ್ಯಾರ್ಥಿಗಳ ಸಂಶೋಧನೆ ಆವಿಷ್ಕಾರ ರೈತರ ತಾಂತ್ರಿಕ ಸಾಧನೆಗಳು ಸೇರಿದಂತೆ ತಂತ್ರಾಂಶ ಸಂಶೋಧನೆಯ ವಸ್ತುಪ್ರದರ್ಶನ ಆಯೋಜಿಸಲಾಗುವುದು ಮಕ್ಕಳಿಗಾಗಿ ವಿದ್ಯಾರ್ಥಿಗಳ ವಿಜ್ಞಾನ ಗ್ರಾಮ ನಿರ್ಮಾಣ ಮಾಡಲಾಗುವುದು

ಸರ್ಕಾರದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ವಾಲ್ಮೀಕಿ ಜಯಂತಿಯನ್ನು ರಾಜ್ಯಾದ್ಯಂತ ಆಚರಿಸಲು ನಿರ್ಧರಿಸಲಾಗಿದ್ದು ರಾಜ್ಯ ಮಟ್ಟದ ವಾಲ್ಮಿಕ ಜಯಂತಿ ಕಾರ್ಯಕ್ರಮ ಇಂದು ವಿಧಾನಸೌಧದ ಬ್ಯಾಂಕ್ಷೆಟ್ ಹಾಲ್ನಲ್ಲಿ ನಡೆಯಲಿದೆ ಮೈಸೂರು ವಿಶ್ವವಿದ್ಯಾಲಯದ ವಿಶಾಂತ ಕುಲಪತಿ ಡಾಕ್ಟರ್ ಎಸ್

ನಿರಂಜನ ಅಧ್ವಕ್ಷತೆಯ ಆಯ್ಕೆ ಸಮಿತಿ ಈ ವರ್ಷ ಮೂವರು ಸಾಧಕರನ್ನು ವಾಲ್ಮೀಕಿ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಕಮಲಾ ಹಂಪನಾ ಸಾಮಾಜಿಕ ಕ್ಷೇತ್ರದಲ್ಲಿ ನಿವೃತ್ತ ಅಧಿಕಾರಿ ಓಬಳಪ್ಪ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ನರ ರೋಗ ತಜ್ಞ ಡಾಕ್ಟರ್ ಜಿ

ಇಂದು ಮರ್ಷಿ ವಾಲ್ಮಿಕ ಜಯಂತಿ ಆಚರಣೆ ನಡೆಯಲಿದ್ದು ಜನತೆಗೆ ವಿಧಾನಸಭೆಯ ವಿರೋಧಪಕ್ಷದ ನಾಯಕ ಸಿದ್ದರಾಮಯ್ಯ ಶುಭ ಹಾರೈಸಿದ್ದಾರೆ ರುಮಟಾಯ್ಡ್ ಆರ್ಥೈಟಿಸ್ ದೇಹದ ಕೀಲುಗಳ ಉರಿಯೂತ ಅಥವಾ ಸಂಧಿವಾತ ದೀರ್ಘಾವಧಿ ರೋಗ ಸ್ಥಿತಿಯಾಗಿದ್ದು ಅದಕ್ಕೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಆದರೆ ಆರಂಭಿಕ ಹಂತದಲ್ಲಿ ಅಂದರೆ ರೋಗ ಆರಂಭವಾದ ಮೂರು ವಾರದೊಳಗೆ ಪತ್ತೆ ಮಾಡಿದಲ್ಲಿ ಪೂರ್ಣ ಚಿಕಿತ್ಸೆ ಸಾಧ್ಯ ಎಂದು ದೇಶದ ಮೊದಲ ರುಮಟಾಲೊಬಿಸ್ಟ್ ಡಾಕ್ಟರ್ ಮಹೇಂದ್ರನಾಥ್ ಹೇಳಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಸಂಧಿವಾತ ಜಾಗೃತಿ ವಿಶ್ವ ದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅವರು ಸಂಧಿವಾತ ರೋಗದಿಂದ ಬಳಲುತ್ತಿರುವವರ ಸಂಖ್ಯೆಗೆ ಅನುಗುಣವಾಗಿ ರಾಜ್ಯದಲ್ಲಿ ತಜ್ಞರ ಪ್ರಮಾಣವಿಲ್ಲ ರೋಗ ಬರದಂತೆ ತಡೆಯುವಲ್ಲಿ ತಂಬಾಕು ನಿಷೇಧ ಮಾಡುವುದು ತಜ್ಞ ವೈದ್ಯರ ಸಲಹೆ ಅನುಸರಿಸುವುದು ಮುಖ್ಯ ಎಂದರು ರಾಜ್ಯದಲ್ಲಿ ಸಂಧಿವಾತ ರೋಗದ ಪ್ರಮಾಣ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು